ರಾಜ್ಯಗಳ ಪೊಲೀಸ್ ವರಿಷಾಧಿಕಾರಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ ಮೋದಿ ಸಮಾಲೋಚನೆ

ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಪಂದ್ಯಾವಳಿ ಮುಂಬೈನಲ್ಲಿ ಇಂದಿನಿಂದ ಆರಂಭ

ಗುಜರಾತ್ನ ನರ್ಮದಾ ಜಿಲ್ಲೆಯ ಬಳಿ ಸ್ಲಾಪಿಸಲಾಗಿರುವ ದೇಶದ ನಿಟ್ಲ ಮೊಟ್ಲ ಮೊದಲ ಗ್ವಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೀಲ್ ಅವರ ಏಕತಾ ಪ್ರತಿಮೆ ಬಳಿಯಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ

ದೇಶದ ಭದ್ರತೆ ವಿಷಯದ ಕುರಿತು ಚರ್ಚೆ ನಡೆಸಲು ವಿವಿಧ ರಾಜ್ಯಗಳ ಹಿರಿಯ ಪೊಲೀಸ್ ಅಧಿಕಾರಿಗಳ ಈ ವಾರ್ಷಿಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಕೇಂದ್ರ ಗೈಹ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರ ಹಾವಳಿ ಒಳನುಸುಳಿಕೆ ಸೇರಿದಂತೆ ವಿವಿಧ ವಿಷಯಗಳು ಸಮಾವೇಶದ ಕಾರ್ಯಸೂಚಿಯಲ್ಲಿವೆ ಈ ಸಮಾವೇಶದ ಹಿನ್ವೆಲೆಯಲ್ಲಿ ಗುಜರಾತ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿಗಳು ಸರ್ದಾರ್ ವಲ್ಲಭ್ಬಾಯ್ ಪಟೀಲ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು

ಎರಡು ದಿನಗಳ ಈ ಸಮಾವೇಶವನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಉದ್ಘಾಟಿಸಿದ್ದರು ರಾಷ್ಟೀಯ ಮಹಿಳಾ ಅಧಿವೇಶನದಲ್ಲಿ ಎಲ್ಲ ರಾಜ್ಯದ ಮಹಿಳಾ ಕಾರ್ಯಕರ್ತರು ನಾಯಕಿಯರು ಭಾಗವಹಿಸುವ ನಿರೀಕ್ಷೆ ಇದೆ

ಕೇಂದ್ರ ಮತ್ತು ರಾಜ್ಯದ ಆದಾಯ ಪಾಲುಗಳ ಬಗ್ಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಹೈಬ್ರೀಡ್ ಕಾರುಗಳಿಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಮಹತ್ವದ ಸಮಾಲೋಚನೆ ನಡೆಯುವ ನಿರೀಕ್ಷೆ ಇದೆ

ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅಧ್ಯಕ್ಷತೆಯಲ್ಲಿ ಜಿಎಸ್ಟಿ ಮಂಡಳಿಯನ್ನು ರಚಿಸಲಾಗಿದೆ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರಿಗೆ ಪ್ರದಾನ ಮಾಡಲಾಗಿರುವ ಭಾರತ ರತ್ವ ಪ್ರಶಸ್ತಿಯನ್ನು ಹಿಂಪಡೆಯಬೇಕೆಂದು ದೆಹಲಿ ವಿಧಾನಸಭೆ ನಿರ್ಣಯವನ್ನು ಹೊರಡಿಸಿದೆ

ಸಿಖ್ ವಿರೋಧಿ ದಂಗೆಯಲ್ಲಿ ನಡೆದಿರುವುದು ನರಮೇಧ ಇದು ಇತಿಹಾಸದ ಅತ್ಯಂತ ಕರಾಳ ಘಟನೆ ಎಂದು ನಿರ್ಣಯದಲ್ಲಿ ವಿವರಿಸಲಾಗಿದೆ ಅಲ್ಲದೇ ಕೇಂದ್ರ ಗೃಹ ಸಚಿವಾಲಯದ ಮೇಲೆ ಒತ್ತಡ ತಂದು ಸಿಖ್ ವಿರೋಧಿ ದಂಗೆಯಲ್ಲಿ ಸಂತ್ರಸ್ತಗೊಂಡವರಿಗೆ ಇದರಿಂದ ನ್ಯಾಯ ದೊರಕಿಸಿಕೊಡಬೇಕಾದ ಅಗತ್ಯವಿದೆ ಎಂದು ನಿರ್ಣಯದಲ್ಲಿ ಸ್ಪ ಷ್ವ ಪದಿಸಲಾಗಿದೆ

ಆರು ಸದಸ್ಯರ ಪೈಕಿ ನಾಲ್ವರು ಸದಸ್ಯರಾದ ಎಂ ಎಸ್

ಸಂತೋಷ್ ಕುಮಾರ್ ಕೆ ದಾಮೋದರ ರೆಡ್ಡಿ ಮತ್ತು ಅಕುಲಾ ರೆಡ್ಡಿ ಅವರು ಈ ಸಂಬಂಧ ಸಭಾಪತಿ ಕೆ

ಸುಧಾಕರ್ ರೆಡ್ಡಿ ಕಾಂಗ್ರೆಸ್ನ ಸದಸ್ಯರಾಗಿದ್ದಾರೆ

ಎಫ್ಬಿಐ ಏಜೆಂಟರೆಂದು ಕರೆ ಮಾಡಿ ಅಮೆರಿಕ ದುಬೈ ಚೀನಾ ಹಾಗೂ ಇತರೆ ದೇಶಗಳಿಗೆ ಕರೆ ಮಾದಿ ಹಣ ವಸೂಲಿ ಮಾಡುತ್ತಿದ್ದರು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ವರಿಷ್ಠಾಧಿಕಾರಿ ಪ್ರವೀಣ್ ಕುಮಾರ್ ಅಮೆರಿಕ ದುಬೈ ಹಾಗೂ ಇತರೆ ದೇಶಗಳಲ್ಲಿ ಇವರ ಜಾಲ ವಿಸ್ತರಿಸಿದ್ದು ಅಲ್ಲಿಯೂ ಇವರ ಏಜೆಂಟರಿದ್ದಾರೆ ಎಂದು ತಿಳಿಸಿದರು

ಅಪಘಾತ ಸಂಭವಿಸಿರುವ ಸ್ಥಳ ತೀರ ದುರ್ಗಮ ಪ್ರದೇಶದಲ್ಲಿದ್ದು ವಾಹನದ ಅವಶೇಷಗಳು ದೂರದವರೆಗೆ ಚೆಲ್ಲಾಡಿರುವುದು ರಕ್ಷಣಾ ಕಾರ್ಯಾಚರಣೆಗೆ ತೊಂದರೆಯಾಗಿದೆ

ಕಂಪ್ಯೂಟರ್ಗಳಲ್ಲಿ ಅನಗತ್ಯ ವಿಷಯಗಳು ಸಂಗ್ರಹವಾಗುವುದನ್ನು ತಡೆಗಟ್ಟಲು ಹಾಗೂ ಅದರ ಪರಿಶೀಲನೆ ನಡೆಸಲು ಹತ್ತು ಕೇಂದ್ರೀಯ ತನಿಖಾ ಸಂಸ್ನೆಗಳಿಗೆ ಅನುಮತಿ ನೀಡಲಾಗಿದೆ ಎಂದು ಕೇಂದ್ರ ಸರಕಾರ ತಿಳಿಸಿದೆ ಈ ಸಂಬಂಧ ಪ್ರಕಟನೆ ನೀಡಿರುವ ಕೇಂದ್ರ ಗೃಹ ಸಚಿ ಲಯ ರಾಷ್ವೀಯ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲೇ ಆದೇಶ ಹೊರಡಿಸಲಾಗಿದೆ

ಅಲ್ಲದೇ ಇನ್ನು ಮುಂದೆ ಕಂಪ್ಯೂಟರ್ಗಳಿಂದ ಮಾಹಿತಿ ಪಡೆಯುವುದು ಕಾನೂನು ಬದ್ದವಾಗಿಯೇ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕಾನೂನು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶವಿದೆ ಎಂದು ಎಚ್ಚರಿಸಲಾಗಿದೆ ದೆಹಲಿಯಲ್ಲಿರುವ ಹೆರಾಲ್ಡ್ ಹೌಸ್ ಅನ್ನು ಕೇಂದ್ರ ಸರ್ಕಾರದ ಆದೇಶದನ್ವಯ ನಿಗದಿತ ಸಮಯದಲ್ಲೇ ತೆರವುಗೊಳಿಸುವಂತೆ ದೆಹಲಿ ಹೈ ಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ನ ಪ್ರಕಾಶಕರಿಗೆ ಸೂಚನೆ ನೀಡಿದೆ ಈ ಆದೇಶ ಇದು ತನ್ನ ಪ್ರತಿಪಾದನೆಗೆ ಪೂರಕವಾಗಿದೆ ಎಂದು ಕೇಂದ್ರ ಸರಕಾರ ತಿಳಿಸಿದೆ ನ್ಯಾಯಮೂರ್ತಿ ಸುನೀಲ್ ಗೌರ್ ಅವರು ಎರಡು ವಾರಗಳ ಒಳಗಾಗಿ ಕಟ್ಟಡವನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ

ಈ ಸಂಬಂಧ ಪ್ರಕಟಣೆ ಹೊರಡಿಸಿರುವ ಕೇಂದ್ರ ನಗರಾಭಿವೃದ್ದಿ ಸಚಿವಾಲಯ ಸಾರ್ವಜನಿಕ ಸ್ಥಳ ತೆರವುಗೊಳಿಸದೇ ಇದ್ದ ಸಂದರ್ಭದಲ್ಲಿ ಕಾಯಿದೆಯ ಪ್ರಕಾರ ನಿಯಮವನ್ನು ಜಾರಿಗೆ ತರಲು ಅಡಚಣೆ ಇಲ್ಲ ಎನ್ನುವುದು ಈ ಆದೇಶದಿಂದ ಸ್ವಷ್ವವಾಗಿದೆ ಎಂದು ತಿಳಿಸಲಾಗಿದೆ

ಒಲಿಂಪಿಕ್ ಚಾಂಪಿಯನ್ ವಿಶ್ವ ಚಾಂಪಿಯನ್ ಸ್ವೇನ್ನ ಕ್ಯಾರೋಲಿನ ಮರಿನ್ ರಿಯೋ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಪಿ

ಶ್ರೀಕಾಂತ್ ಎಚ್

ಮುಂಬೈನ ಎನ್ಎನ್ಸಿಐ ಒಳಾಂಗಣ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯ ನಡೆಯಲಿದೆ